ಈ ಎರಡೂ ರಾಜ್ಲಗಳ ವಿಧಾನಸಭೆಗಳಿಗೆ ಶುಕ್ರವಾರ ಮತದಾನ ನಡೆಯಲಿದೆ ಮತದಾರರನ್ನು ಓಲ್ಲೆಸಿಕೊಳ್ಳಲು ವಿವಿಧ ರಾಜಕೀಯ ಪಕ್ಷಗಳು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ರಾಜಸ್ತಾನದ ಹನುಮ ನಗರ್ನಲ್ಲಿ ಚುನಾವಣಾ ರ್ನಾಲಿಯನ್ನುದ್ದೇತಿಸಿ ಭಾಷಣ ಮಾಡಿದರು

ಅಲ್ವಾರ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಯುವಕರಿಗೆ ಉದ್ಲೋಗಾವಕಾಶ ಕಲ್ಪಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ ಎಂದು ಟೀಕಿಸಿದರು

ತೆಲಂಗಾಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ದರ್ಥಿಗಳ ಪರ ಮತಯಾಚನೆ ಮಾಡಿದರು

ವೆಂಕಯ್ಯನಾಯ್ಡು ಇಂದು ಸಂಜೆ ಹಸಿರು ನಿಶಾನೆ ತೋರಿದರು

ಮುಂದಿನ ಹಣಕಾಸು ವರ್ಷದಲ್ಲಿ ಈ ಎಲ್ಲಾ ಯೋಜನೆಗಳು ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೋನರ್ ಸಚಿವ ಡಾ ಜಿತೇಂದ್ರ ಸಿಂಗ್ ಈ ಎಲ್ಲಾ ಹೊಸ ಯೋಜನೆಗಳು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಜಾರಿಗೊಳ್ಳುತ್ತಿವೆ ಎಂದು ಹೇಳದರು ಯೋಜನೆಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲು ತಮ್ಮ ಸಚಿವಾಲಯ ಆನ್ಲೈನ್ ಮುಖಾಂತರ ವಿಸ್ತತ ಯೋಜನಾ ವರದಿಗಳನ್ನು ಪಡೆಯಲು ಮುಂದಾಗಿದೆ ಎಂದು ಅವರು ತಿಳಿಸಿದರು

ಸಚಿವ ಡಾ ಸಿಂಗ್ ಹಾಗೂ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಗ್ರಾಹಕರಿಗೆ ಸಬ್ಲಡಿಯನ್ನು ನೇರ ವರ್ಗಾವಣೆ ಮಾಡುವ ವ್ಯವಸ್ಥೆಯನ್ನು ಬದಲಾಯಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಇಂದು ಸ್ಪಷ್ಟಪಡಿಸಿದೆ ಸಬ್ಲಿಡಿ ಹಣವನ್ನು ಬ್ಯಾಂಕ್ಗಳ ಮೂಲ ಗ್ರಾಹಕರಿಗೆ ಪಾವತಿಸುವ ಈಗಿನ ವ್ಯವಸ್ಥೆಯನ್ನು ಬದಲಾಯಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿರುವ ವರದಿಗಳಲ್ಲಿ ಸತ್ಕಾಂತವಿಲ್ಲ ಎಂದು ಸಚಿವಾಲಯ ಹೇಳಿದೆ ಪಹಲ್ ಯೋಜನೆಯಡಿ ಎಲ್ಪಿಜಿ ಗ್ರಾಹಕರಿಗೆ ಸಬ್ಲಡಿ ಮೊತ್ತವನ್ನು ಅವರ ಬ್ಯಾಂಕ್ ಬಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತಿದೆ ಕರೆನ್ಸಿ ಸ್ವ್ಯಾಪ್ ಮತ್ತು ಅಭಿವೃದ್ಧಿ ಸಹಕಾರ ಕುರಿತ ಒಪ್ಪಂದಗಳಿಗೆ ಭಾರತ ಮತ್ತು ಯುಎಇ ಇಂದು ಸಹಿ ಹಾಕಿವೆ

ಎರಡು ದಿನಗಳ ಭೇಟಗಾಗಿ ಸುಷ್ಮಾ ಸ್ವರಾಜ್ ಯುಎಇ ಪ್ರವಾಸದಲ್ಲಿದ್ದಾರೆ

ಮೂಲಭೂತ ಸೌಕರ್ಯಗಳ ಅಭಿವೃದ್ದಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಎರಡು ದಶಕಗಳ ವರೆಗೆ ಹೂಡಿಕೆಯನ್ನು ಮುಂದುವರೆಸಿದಲ್ಲಿ ನಗರವಾಸಿಗಳಿಗಿಂತ ಗ್ರಾಮೀಣ ಜನರ ಜೀವನ ಗುಣಮಟ್ಟ ಮತ್ತು ಮೂಲಸೌಕರ್ಯಗಳು ವೃದ್ದಿಯಾಗಲಿವೆ ಎಂದು ಅವರು ತಮ್ನ ಫೇಸ್ಬುಕ್ನಲ್ಲಿ ಹೇಳಕೊಂಡಿದ್ದಾರೆ

ಇಲಾಖೆ ತನ್ನ ಫನತೆಯನ್ನು ಕಾಪಾಡಿಕೊಳ್ಳಲು ತನ್ನ ಪ್ರಯತ್ನವನ್ನು ಮುಂದುವರೆಸಲಿದೆ ಎಂಬ ವಿಶ್ವಾಸವನ್ನು ಸಚಿವರು ವ್ಲಕ್ತಪಡಿಸಿದರು

ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯಿ ನೇತೃತ್ವದ ಪೀಠ ಈ ನಿರ್ದೇಶನವನ್ನು ನೀಡಿದೆ

ಸಂಸದರು ಹಾಗೂ ಶಾಸಕರ ವಿರುದ್ಧದ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಸಂದರ್ಭಗಳಲ್ಲಿ ವಿಶೇಷ ನ್ಚಾಯಾಲಯಗಳು ಪ್ರಕರಣಗಳನ್ನು ಆದ್ದತೆ ಮೇಲೆ ಕೈಗೆತ್ತಿಕೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ

ಪ್ರಕರಣ ನ್ವಾಯಾಲಯದ ಮುಂದಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ದದ ಆದೇಶವನ್ನು ಜಾರಿಗೊಳಿಸದಂತೆ ಆದಾಯ ತೆರಿಗೆ ಇಲಾಖೆಗೆ ಸರ್ವೋಚ್ಲ ನ್ಲಾಯಾಲಯ ಸೂಚಿಸಿದೆ

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ತಮಗೆ ಪರಿಹಾರ ನೀಡುವುದಕ್ಕೆ ನಿರಾಕರಣೆ ಮಾಡಿರುವುದನ್ನು ಶ್ರಶ್ನಿಸಿ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಸುಪ್ರೀಂ ಕೋರ್ಟ್ಗೆ ಮೇಲ್ದನವಿ ಸಲ್ಲಿಸಿದ್ದಾರೆ

ನವದೆಹಲಿಯಲ್ಲಿಂದು ನಡೆದ ಕಂದಾಯ ವಿಚಕ್ಷಣಾ ದಳದ ನಿರ್ದೇತನಾಲಯದ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಂದಾಯ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ತೆರಿಗೆ ಪಾವತಿ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳ ಗೊಳಿಸಲಾಗಿದ್ದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾಡಲು ಹಾಗೂ ತೆರಿಗೆ ಪಾವತಿದಾರರ ಸ್ನೇಹಿಯಾಗಿರುವಂತೆ ರೂಪಿಸಲಾಗಿದೆ ಎಂದು ಅವರು ಹೇಳದರು

ನವದೆಹಲಿಯಲ್ಲಿ ಈ ವರ್ಷ ನಡೆದ ಟು ಪ್ಲಸ್ ಟು ಮಾತುಕತೆ ಮತ್ತು ಚರ್ಚೆಗಳಿಂದ ಹೊರ ಹೊಮ್ನಿದ ನಿರ್ಣಯದ ಭಾಗವಾಗಿ ಈ ತೀರ್ಮಾನಕ್ಕೆ ಬರಲಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ವೃದ್ಧಿಸುತ್ತಿರುವ ಪಾಲುದಾರಿಕೆ ಕುರಿತಂತೆ ಅಮೆರಿಕ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕದ ರಕ್ಷಣಾ ಸಚಿವ ಜೇಮ್ಸ್ ಎಂ